ಮುಖ್ಯಮಂತ್ರಿ ಎಚ್ ದಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ಇಬ್ಬರು ಪಕ್ಷೇತರ ಶಾಸಕರಾದ ಎಚ್ ನಾಗೇಶ್ ಮತ್ತು ಆರ್ ಶಂಕರ್ ಹಿಂಪಡೆದಿರುವುದರಿಂದ ಕರ್ನಾಟಕದಲ್ಲಿ ರಾಜಕೀಯ ಬಿಕ್ಕಟ್ಟು ಉಲ್ಪಣಗೊಂಡಿದೆ ಈಗಾಗಲೇ ಮುಂಬೈನಲ್ಲಿ ಬೀಡುಬಿಟ್ಲಿರುವ ಬಂಡಾಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ಗುಂಪಿಗೆ ಇಬ್ಬರು ಪಕ್ಷೇತರ ಶಾಸಕರು ಸೇರ್ಪಡೆಯಾಗಿದ್ದಾರೆ ಈ ಶಾಸಕರು ಬಿಜೆಪಿಗೆ ಬೆಂಗಲ ನೀಡುವುದಾಗಿ ಹೇಳಿದ್ದಾರೆ

ಸಮ್ಮಿಶ್ರ ಸರ್ಕಾರ ಬಹುಮತ ಕಳೆದುಕೊಂಡಿರುವುದರಿಂದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮ್ಮ ಸ್ದಾನಕ್ಕೆ ರಾಜಿನಾಮೆ ನೀಡಬೇಕೆಂದು ಬಿಜೆಪಿ ಒತ್ತಾಯಿಸಿದೆ

ರಮೇಶ್ಕುಮಾರ್ ಇಂದು ಪರಿಶೀಲಿಸುತ್ತಿದ್ದಾರೆ ಸರ್ಕಾರವನ್ನು ಉಳಿಸಿಕೊಳ್ಳುವ ಕೊನೆಯ ಪ್ರಯತ್ನವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲಾ ಸಚಿವರು ನಿನ್ನೆ ತಮ್ಮ ಸ್ಥಾನಗಳಿಗೆ ರಾಜಿನಾಮೆ ಸಲ್ಲಿಸಿದ್ದಾರೆ ಬಂಡಾಯ ಶಾಸಕರನ್ನು ಸಂಪುಟಕ್ಕೆ ಸೇರ್ಪಡೆ ಮಾದಿಕೊಳ್ಳುವ ಮೂಲಕ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಸಚಿವ ಸ್ವಾನ ನೀಡಲಾಗುವುದು ಎಂಬ ಆಹ್ವಾನವನ್ನು ಬಂಡಾಯ ಶಾಸಕರು ತಿರಸ್ಕರಿಸಿದ್ದಾರೆ

ಸಚಿವ ಸಂಪುಟದಲ್ಲಿ ಪ್ರಾತಿನಿದ್ಯ ಕಲ್ಪಿಸಲಾಗುವುದೆಂದು ಭರವಸೆ ನೀಡಿರುವ ಸಿದ್ದರಾಮಯ್ಯ ಬಂಡಾಯ ಶಾಸಕರು ಹಿಂತಿರುಗಬೇಕೆಂದು ಮನವಿ ಮಾಡಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ವಿಧಾನಸೌಧದ ಸಮ್ಮೆಳನ ಸಭಾಂಗಣದಲ್ಲಿ ನಡೆದು ಸಭೆಗೆ ಗೈರಾಗಿರುವ ಶಾಸಕರ ವಿರುದ್ದ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ

ಒಂದು ಟ್ರಿಲಿಯನ್ ಆರ್ಥಿಕತೆಯ ಗುರಿ ಸಾಧಿಸುವಲ್ಲಿ ರಾಜ್ಯದ ಕೃಷಿ ಕ್ಷೇತ್ರವು ಪ್ರಮುಖ ಪಾತ್ರ ವಹಿಸುತ್ತದೆ ಇಡೀ ಜಗತ್ತನ್ನು ಪೋಷಿಸುವ ಸಾಮರ್ಥ್ಯ ರಾಜ್ಯಕ್ಕೆ ಇದೆ ಎಂದು ಅವರು ಹೇಳಿದ್ದಾರೆ

ಈ ಮಾಹಿತಿಯನ್ನು ರಕ್ಷಣಾ ಸಚಿವಾಲಯದ ರಾಜ್ಯಸಚಿವ ಶ್ರಿಪಾದ್ ನಾಯಕ್ ಅವರು ನಿನ್ನೆ ರಾಜ್ಯ ಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ನೀಡಿದ್ದಾರೆ ಕದನ ವಿರಾಮ ಉಲ್ಲಂಘನೆಗೆ ಸೂಕ್ತ ಪ್ರತಿಕಾರವನ್ನು ಭಾರತಿಯ ಸೇನೆ ನಡೆಸಿದ ಎಂದು ಅವರು ಹೇಳಿದರು ಎಲ್ಲಾ ಕೆದನ ವಿರಾಮ ಉಲ್ಲಂಘನೆ ಮತ್ತು ಒಳ ನುಸುಳುವಿಕೆಗಳ ವಿಷಯಗಳನ್ನು ಸೂಕ್ತ ಮಟ್ಟದಲ್ಲಿ ಉಭೆಯ ದೇಶಗಲ ನಡುವಿನ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಕೈಗೊಳ್ಳಲಾಗಿದೆ ಎಂದು ಹೇಳಿದರು

ನವದೆಹಲಿಯಲ್ಲಿಂದು ನಡೆದ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯ ನಂತರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಈ ವಿಷಯ ತಿಳಿಸಿದರು ಸ್ವಾತಂತ್ರ್ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧಿಯವರು ನೀಡಿದ ಕೊಡುಗೆ ಕುರಿತು ಸಂಸದರು ಜನರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಅವರೊಂದಿಗೆ ಸಂವಾದ ನಡೆಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದಾರೆಂದು ಜೋಷಿ ತಿಳಿಸಿದರು

ಪಾದಯಾತ್ರೆ ಸಂದರ್ಭದಲ್ಲಿ ಪ್ರತಿಯೊಂದು ಬೂತ್ಗಳಿಗೂ ಭೇಟಿ ನೀಡಲಾಗುವುದು ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಸಂಸದರು ಸಸಿಗಳನ್ನು ನೆಡುವ ಆಂದೋಲನದಲ್ಲಿ ಪಾಲ್ಲೊಳ್ಳಲಿದ್ದಾರೆ ಎಂದು ಜೋಷಿ ತಿಳಿಸಿದರು ಯುಎಇ ವಿದೇಶಾಂಗ ವ್ಯವಹಾರ ಸಚಿವ ಶೇಖ್ ಅಬ್ಲುಲ್ಲಾ ಬಿನ್ ಝಯೀದ್ ಅಲ್ ನಹ್ಯಾನ್ ಅವರು ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜತೆ ಚರ್ಚೆ ನಡೆಸಲಿದ್ದಾರೆ ಭಾರತದ ಅಧಿಕ್ಷತ ಪ್ರವಾಸದಲ್ಲಿರುವ ಯುಎಇ ವಿದೇಶಾಂಗ ವ್ಯವಹಾರ ಸಚಿವ ಶೇಖ್ ಅಬ್ಲುಲ್ಲಾ ಬಿನ್ ಝಿಯೀದ್ ಅಲ್ ನಹ್ಯಾನ್ ನೇತ್ವತ್ಲದ ನಿಯೋಗ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಎಸ್ ಜ್ಟೆಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಿತು ಏಷ್ಯಾ ಖಂಡದಲ್ಲಿನ ರಾಜಕೀಯ ಬೆಳವಣಿಗೆ ಆರ್ಥಿಕತೆ ಬಂದವಾಳ ಹೂಡಕೆ ವ್ಯಾಪಾರ ವಹಿವಾಟು ಇಂಧನ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಸಂಬಂಧ ಕುರಿತು ಶೇಖ್ ಅಬ್ದುಲ್ಲಾ ಬಿನ್ ಝಯೀದ್ ಅಲ್ ನಹ್ಯಾನ್ ಮತ್ತು ಜೈಶಂಕರ್ ಸಮಾಲೋಚನೆ ನಡೆಸಿದರು ಭಯೋತ್ವಾದನೆ ಹಾಗೂ ಅದನ್ನು ನಿಯಂತ್ರಿಸುವ ಅಗತ್ಯತೆ ಕುರಿತು ಉಭಯ ನಾಯಕರು ಚರ್ಚಿಸಿದರು ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳು ಹಾಗೂ ಇತರೆ ಅಭಿವೃದ್ದಿ ಯೋಜನೆಗಳು ಒಪ್ಪಂದಗಳ ಬಗ್ಗೆ ಜೈಶಂಕರ್ ಮತ್ತು ಶೇಖ್ ಅಬ್ದುಲ್ಲಾ ಬಿನ್ ಝಯೀದ್ ಅಲ್ ನಹ್ಯಾನ್ ಚರ್ಚಿಸಿದರು ದುರ್ಬಲ ಹಾಗೂ ಅಸಮತೋಲನ ಪ್ರಗತಿಯಿಂದಾಗಿ ಪಾಕಿಸ್ತಾನ ಅರ್ಥಿಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಹೇಳಿದೆ ಈ ಸವಾಲುಗಳಿಂದ ಹೊರಬರಲು ಹಲವಾರು ಸುಧಾರಣೆಗಳ ಜೊತೆಗೆ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳನ್ನು ಪಾಕಿಸ್ತಾನ ಕೈಗೆತ್ತಿಕೊಳ್ಳುವ ಅಗತ್ಯವನ್ನು ಐಎಂಎಫ್ ಪ್ರತಿಪಾಧಿಸಿದೆ ಇಮ್ರಾನ್ಖಾನ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಳೆದ ವರ್ಷದ ಆಗಸ್ಟ್ ತಿಂಗಳಲ್ಲಿ ಆರ್ಥಿಕ ಬಿಕ್ನಟ್ಟೆನಿಂದ ಹೊರಬರಲು ಪ್ಯಾಕೇಜ್ವೊಂದನ್ನು ಪ್ರಕಟಿಸುವಂತೆ ಐಎಂಎಫ್ಗೆ ಮನವಿ ಮಾಡಿಕೊಂಡಿತು

ಮುಂಬೈ ನಗರ ಹಾಗೂ ಉಪನಗರ ಪ್ರದೇಶಗಳಲ್ಲಿ ಕಳೆದ ರಾತ್ರಿ ಭಾರಿ ಮಳೆ ಸುರಿಯಿತಾದರೂ ಇಂದು ಬೆಳಿಗ್ಗೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರುವುದರಿಂದ ಜನರು ನಿರಾಳರಾಗಿದ್ದಾರೆ

ಮುಂಬೈನಲ್ಲಿ ಭಾರಿ ಮಳೆ ಸುರಿಯಲಿದೆ ಎಂಬ ಹವಾಮಾನ ಇಲಾಖೆಯ ಮುನ್ಸೂಚನೆಯಲ್ಲಿ ಜನರು ತಮ್ಮ ಸುರಕ್ಷತೆಗೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮುಂಬೈ ಪೊಲೀಸರು ತಿಳಿಸಿದ್ದಾರೆ ಭಾರಿ ಮಳೆ ಸುರಿದಿದ್ದರೂ ನಗರದ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿರುವ ಬಗ್ಗೆ ಇಂದು ಬೆಳಗ್ಗೆಯಿಂದ ಯಾವುದೆ ವರದಿಗಳು ಬಂದಿಲ್ಲ ಹಾಗೂ ಉಪನಗರಗಳಲ್ಲಿ ರೈಲು ಸಂಚಾರ ಎಂದಿನಂತೆ ಮುಂದುವರೆದಿದೆ ಎಂದು ಬೃಹತ್ ಮುಂಬೈ ನಗರಪಾಲಿಕೆಯ ಪ್ರಕೋಪ ನಿರ್ವಹಣಾ ಘಟಕ ತಿಳಿಸಿದೆ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಸೆಮಿಥೈನಲ್ ಪಂದ್ಯ ಇಂದು ನಡೆಯಲಿದೆ

ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ಫೈನಲ್ಗೆ ಪ್ರವೇಶ ಪಡೆಯಲು ಹೋರಾಟ ನಡೆಸಲಿದೆ

ಲೀಗ್ ಹಂತದಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿದ್ದ ಭಾರತ ತಂದ ಅಗ್ರಸ್ಠಾನ ಪಡೆದಿತ್ತು

ಭಾರತ ಮತ್ತು ನ್ಯೂಜಿಲೆಂಡ್ ಈ ಟೂರ್ನಿಯಲ್ಲಿ ಇದುವರೆಗೆ ಮುಖಾಮುಖಿಯಾಗಿಲ್ಲ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಲೀಗ್ ಹಂತದ ಪಂದ್ಯದಲ್ಲಿ ಮಳೆಯಿಂದ ಪಂದ್ಯ ರದ್ದುಗೊಂಡಿತ್ತು